ಒಲಿಂಪಿಕ್ಸ್ ಹಿರಿಯ ಹಾಕಿಪಟು ಬಳ್ಲೀರ್ ಸಿಂಗ್ ನಿಧನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸಂತಾಪ

ದೇಶಾದ್ದಂತ ಇಂದು ಈದ್ ಉಲ್ ಫಿತರ್ ಆಚರಣೆ ರಾಷ್ಷಪತಿ ಉಪರಾಷ್ಷಪತಿ ಪ್ರಧಾನಮಂತ್ರಿ ಸೇರಿ ಗಣ್ದರ ಶುಭಾಶಯ

ಆಂಧಪ್ರದೇಶದ ವಿಜಯವಾಡ ಹಾಗೂ ವೈಜಾಗ್ ವಿಮಾನ ನಿಲ್ದಾಣಗಳಲ್ಲಿ ನಾಳೆಯಿಂದ ವಿಮಾನ ಹಾರಾಟಗಳು ಆರಂಭವಾಗಲಿವೆ ಪಶ್ಚಿಮಬಂಗಾಳದಲ್ಲಿ ಗುರುವಾರದಿಂದ ಸೀಮಿತ ಸಂಚ್ಚೆಯಲ್ಲಿ ವಿಮಾನಗಳ ಹಾರಾಟ ಪುನರಾರಂಭಗೊಳ್ಳಲಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ

ನಿರ್ಗಮನಗೊಳ್ಳಲಿರುವ ವಿಮಾನಗಳ ಸಂಬ್ಲೆಗೆ ಯಾವುದೇ ಮಿತಿ ನಿಗದಿಪಡಿಸಿಲ್ಲ ತಮಿಳುನಾಡಿನ ಇತರ ವಿಮಾನ ನಿಲ್ದಾಣಗಳಿಂದಲೂ ದೇತದ ವಿವಿಧ ಭಾಗಗಳಿಗೆ ವಿಮಾನಗಳು ಹಾರಾಟ ನಡೆಸಲಿವೆ ಎಂದು ಸಚಿವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಮಹಾರಾಪ್ಲದ ಮುಂಬೈನಿಂದ ಸೀಮಿತ ಸಂಬೈಯ ವಿಮಾನಗಳು ಹಾರಾಟ ನಡೆಸಲಿವೆ ಎಂದು ಸ್ವಪ್ಲಪಡಿಸಿದ್ದಾರೆ ಈ ನಡುವೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಭಾರತೀಯ ವಿಮಾನ ನಿಲ್ಲಾಣಗಳ ಪ್ರಾಧಿಕಾರದ ಅಧ್ಯಕ್ಷ ಅರವಿಂದ್ ಸಿಂಗ್ ದೇಶೀಯ ವಿಮಾನಗಳ ಕಾರ್ಯಾಚರಣೆಗೆ ವಿಮಾನ ನಿಲ್ದಾಣಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿವೆ ವಿಮಾನ ನಿಲ್ದಾಣಗಳಲ್ಲಿ ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಕೊರೊನಾ ಸೋಂಕು ಪರಡದಂತೆ ಪ್ರಯಾಣಿಕರು ಸಂಪರ್ಕರಹಿತವಾಗಿ ವಿಮಾನ ಹತ್ಗಲು ಮತ್ಗು ಇಳಿಯಲು ಎಲ್ಲಾ ವ್ಲವಸ್ಥೆ ಮಾಡಲಾಗಿದೆ ದೆಹಲಿ ವಿಮಾನ ನಿಲ್ಲಾಣದ ಮೂರನೇ ಟರ್ಮಿನಲ್ನಿಂದ ವಾಣಿಜ್ಞ ಪ್ರಯಾಣಿಕ ವಿಮಾನಗಳು ಆರಂಭಿಕ ಸಂಚಾರ ನಡೆಸಲಿವೆ ಎಂದು ಅವರು ಹೇಳಿದ್ದಾರೆ

ಹೊಸ ಪ್ರಕರಣಗಳಲ್ಲಿ ಇದು ಭಾರೀ ಹೆಚ್ಚಳವಾಗಿದ್ದು

ಈ ಪೈಕಿ ಐದು ರೈಲುಗಳು ಬಿಹಾರಕ್ಕೆ ತೆರಳಿದರೆ ಎರಡು ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್ ರಾಜ್ವಗಳಿಗೆ ಪ್ರಯಾಣ ಆರಂಭಿಸಿದವು ಒಡಿಶಾ ಮತ್ತು ಮಿಜೋರಾಂಗೆ ತಲಾ ಒಂದೊಂದು ರೈಲುಗಳು ಸಂಚರಿಸಿದವು

ಬಿಹಾರದ ರೈಲುಗಳು ಕಂಟೋನ್ನೆಂಟ್ ನಿಲ್ದಾಣದಿಂದ ಉತ್ತರ ಪ್ರದೇಶಕ್ಕೆ ತೆರಳುವ ರೈಲುಗಳು ಚಿಕ್ಕಬಾಣಾವಾರದಿಂದಉಳಿದ ರೈಲುಗಳು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ ನಿರ್ಗಮಿಸಿದವು ಎಲ್ಲಾ ಪ್ರಯಾಣಿಕರಿಗೆ ಊಟ ಕುಡಿಯುವ ನೀರು ಚಾಕಲೇಟ್ ಸ್ಥಾನಿಟೈಸರ್ನ್ನು ರಾಜ್ಯ ಕಾರ್ಮಿಕ ಇಲಾಖೆಯಿಂದ ಪೂರ್ನೆಸಲಾಯಿತು

ದೇಶಾದ್ಯಂತ ಇಂದು ದೇಶೀಯ ಮಾರ್ಗಗಳಲ್ಲಿ ವಿಮಾನಗಳು ಹಾರಾಟ ಆರಂಭಿಸಿರುವ ಹಿನ್ನೆಲೆಯಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಅದು ಪ್ರಕಟಿಸಿದೆ ಮೊಬೈಲ್ ಫೋನ್ಗಳಿಗೆ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಯಾಣಿಕರಿಗೆ ಸೂಚನೆ ನೀಡಲಾಗಿದೆ ವಿಮಾನ ರೈಲು ಮತ್ತು ಬಸ್ ನಿಲ್ದಾಣಗಳ ನಿರ್ಗಮನ ಸ್ಥಳದಲ್ಲಿ ಥರ್ಮಲ್ ಸ್ತೀನಿಂಗ್ ಬಾತ್ರಿಪಡಿಸುವಂತೆ ರಾಜ್ಲಗಳಿಗೆ ಸೂಚನೆ ನೀಡಿದೆ ಕೊರೋನಾ ಸೋಂಕು ಲಕ್ಷಣರಹಿತ ಪ್ರಯಾಣಿಕರಿಗೆ ಮಾತ್ರ ವೈಮಾನಿಕ ಸಂಚಾರಕ್ಕೆ ಅನುಮತಿ ನೀಡಬೇಕು

ಪ್ರಯಾಣ ಟಕೆಟ್ ಜೊತೆಯಲ್ಲೇ ಮುನ್ನೂಚನೆಗಳನ್ನು ಒದಗಿಸಲು ಕ್ರಮ ಕ್ಲೆಗೊಳ್ಳಬೇಕು ಎಂದು ಗ್ಬಹ ಸಚಿವಾಲಯ ಸೂಚಿಸಿದೆ ರೋಗ ಲಕ್ಷಣ ಕಂಡುಬರುವ ಪ್ರಯಾಣಿಕರನ್ನು ಐಸೊಲೇಷನ್ನಲ್ಲಿ ಇಡಲಾಗುವುದು ಸಮೀಪದ ಆರೋಗ್ಯ ಸೌಲಭ್ಯಗಳಲ್ಲಿ ತಪಾಸಣೆ ಮತ್ತು ಚಿಕಿತ್ಸೆಗೆ ಒಳಪಡಿಸಲಾಗುವುದು ಎಂದು ನಮ್ನ ಆಕಾಶವಾಣಿ ಬಾತ್ನೀದಾರರು ವರದಿ ಮಾಡಿದ್ದಾರೆ ರಾಜ್ಙಗಳು ಕ್ವಾರಂಟೈನ್ ಮತ್ತು ಐಸೊಲೋಷನ್ಗೆ ಸಂಬಂಧಿಸಿದಂತೆ ತಮ್ನದೇ ಆದ ಮಾರ್ಗಸೂಚಿಗಳನ್ನು ರೂಪಿಸಬಹುದು ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ

ನ್ಯುಮೋನಿಯಾದಿಂದ ಬಳಲುತ್ತಿದ್ದ ಅವರಿಗೆ ಕೃತಕ ಉಪಿರಾಟ ವ್ಯವಸ್ಥೆ ಮಾಡಲಾಗಿತ್ತು

ಭಾರತ ತಂಡ ಮೂರು ಬಾರಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಾಗ ಅವರು ತಂಡದಲ್ಲಿ ಆಡಿದ್ದರು

ಪದ್ದಶ್ರೀ ಪುರಸ್ಸತ ಹಾಕಿ ಕ್ರೀಡಾಪಟು ಬಲ್ಲೀರ್ ಸಿಂಗ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ ಅತ್ಯುತ್ತಮ ಹಾಕಿ ಪಟುವಾಗಿದ್ದ ಬಲ್ಪೀರ್ ಸಿಂಗ್ ದೇಶಕ್ಕೆ ಸಾಕಷ್ಟು ಪ್ರಶಸ್ತಿಗಳನ್ನು ತಂದುಕೊಟ್ಟದ್ದರು ಎಂದು ಸಂತಾಪ ಸೂಚಿಸಿದ್ದಾರೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ತಮ್ನ ಸಂದೇತದಲ್ಲಿ ಪ್ರೀತಿ ಶಾಂತಿಸಹೋದರತೆ ಮತ್ತು ಸಾಮರಸ್ಥದ ಸಂಕೇತವಾದ ರಂಜಾನ್ ಹಬ್ಬವು ಸಮಾಜದಲ್ಲಿರುವ ದುರ್ಬಲ ವರ್ಗಗಳ ರಕ್ಷಣೆ ಮತ್ತು ವಿನಿಮಯದ ನಂಬಿಕೆಗಳನ್ನು ಗಟ್ಟಿಗೊಳಿಸಲಿ ಎಂದು ಶುಭ ಕೋರಿದ್ದಾರೆ ದೇಶವಿಂದು ಕೊರೋನಾ ಸಂಕಪ್ಪ ಎದುರಿಸುತ್ತಿರುವ ಕಾಲಘಟ್ಟದಲ್ಲಿ ಜನರು ಸಾಮಾಜಿಕ ಅಂತರ ಕಾಪಾಡಿಕೊಳ್ಲುವ ಮೂಲಕ ಸುರಕ್ಷಿತವಾಗಿರಲು ಮುಂಜಾಗ್ರತೆ ವಹಿಸಬೇಕು ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ ಹತ್ತಿಕ್ಕಲು ಗಮನ ನೀಡಬೇಕು ಎಂದು ಕರೆ ನೀಡಿದರು

ವೆಂಕಯ್ಥನಾಯ್ದು ತಮ್ಮ ಸಂದೇಶದಲ್ಲಿ ಕುಟುಂಬಗಳು ಮತ್ತು ಸಮುದಾಯಗಳು ಒಟ್ಟಾಗುವ ಅಪರೂಪದ ಸಂದರ್ಭವೇ ರಂಜಾನ್ ಹಬ್ಬ ಆದಾಗ್ಯೂ ಈ ವರ್ಷ ಕೋವಿಡ್ ಆತಂಕದಲ್ಲಿರುವ ಹಿನ್ನೆಲೆಯಲ್ಲಿ ಜನರು ಮನೆಯಲ್ಲೇ ಹಬ್ಬವನ್ನು ಆಚರಿಸಬೇಕು ಆನಂದ ಸಹಾನುಭೂತಿ ಮತ್ತು ಪರಸ್ವರ ಗೌರವದ ಸ್ಫೂರ್ತಿಯೇ ಈ ಹಬ್ಬದ ವಿಶೇಷವಾಗಿದೆ ಜನರಲ್ಲಿ ಶಾಂತಿ ಸಮೃದ್ದಿ ಮತ್ತು ಸಾಮರಸ್ಕ ಮೂಡಲಿ ಎಂದು ವೆಂಕಯ್ಣನಾಯ್ಡು ಶುಭ ಕೋರಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈದ್ ಉಲ್ ಫಿತರ್ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ಈ ವಿಶೇಷ ಸಂದರ್ಭವು ಸಹಾನುಭೂತಿ ಸಹೋದರತ್ವ ಮತ್ತು ಸಾಮರಸ್ಕದ ಮನೋಭಾವವನ್ನು ಮತ್ತಪ್ಪು ಹೆಚ್ಚಸಲಿ ಎಲ್ಲರೂ ಆರೋಗ್ಭವಂತರಾಗಿ ಮತ್ತು ಸಮೃದ್ಧಿ ಹೊಂದುವಂತಾಗಲಿ ಎಂದು ಹಾರೈಸಿದ್ದಾರೆ